ಸಂಪುಟದ ಕಾರ್ಯದರ್ತಿ ರಾಜೀವ್ ಗೌಬಾ ನಿನ್ನೆ ಈ ರಾಜ್ಯಗಳ ಮುಖ್ಯ ಕಾರ್ಯದರ್ತಿಗಳು ಪೊಲೀಸ್ ಮಹಾನಿರ್ದೇತಕರು ಮತ್ತು ಆರೋಗ್ಯ ಇಲಾಖೆ ಕಾರ್ಯದರ್ತಿಗಳೊಂದಿಗೆ ಉನ್ನತ ಮಟ್ಟದ ಪರಾಮರ್ಶೆ ಸಭೆ ನಡೆಸಿದರು ಕಳೆದ ಪದಿನೈದು ದಿನಗಳಲ್ಲಿ ಕೋವಿಡ್ ಪರಿಸ್ವಿತಿ ನಿರಂತರವಾಗಿ ಬಿಗಡಾಯಿಸುತ್ತಿದೆ

ಈ ಪ್ರದೇಶಗಳಿಂದ ದುರ್ಬಲ ಆರೋಗ್ಯ ಮೂಲ ಸೌಕರ್ಯ ಹೊಂದಿರುವ ಗ್ರಾಮೀಣ ಪ್ರದೇಶಗಳಿಗೆ ಸೋಂಕು ಪರಡಿದರೆ ಸ್ಥಳೀಯ ಆಡಳಿತಕ್ಷೆ ಭಾರಿ ತಲೆನೋವಾಗಿ ಪರಿಣಮಿಸುತ್ತದೆ ಎಂಬ ಬಗ್ಗೆ ಚರ್ಚಿಸಲಾಯಿತು ರಾಜ್ಯಗಳು ಮತ್ತು ಕೇಂಧಾಡಳಿತ ಪ್ರದೇಶಗಳು ಕೈಗೊಂಡ ಕ್ರಮಗಳ ವಿವರವಾದ ಮತ್ತು ಸಮಗ್ರ ಪರಿತೀಲನೆಯ ನಂತರ ಲಸಿಕೆ ನೀಡಿಕೆಯನ್ನು ಹೆಚ್ಚಿಸುವುದು ಮತ್ತು ಕೋವಿಡ್ ಸೂಕ್ತ ನಡವಳಿಕೆಯನ್ನು ಕಟ್ಸುನಿಟ್ಲಾಗಿ ಜಾರಿಗೊಳಿಸಬೇಕು ಈ ಮೂಲಕ ನಿಯಂತ್ರಣ ಮತ್ತು ಕಣ್ಗಾವಲು ತ್ರಮಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸುವ ಬಗ್ಗೆ ನಿಖರವಾದ ಮತ್ತು ಕಠಿಣ ಪರಿಶ್ರಮದ ಅಗತ್ತತೆಯನ್ನು ಸಂಪುಟದ ಕಾರ್ಯದರ್ತಿಯವರು ಪುನರುಚ್ದರಿಸಿದರು

ಈ ವರ್ಗದ ಜನರಿಗೆ ಲಸಿಕೆ ನೀಡಿಕೆಯಲ್ಲಿ ಆದ್ದತೆ ನೀಡಲಾಗುವುದು ಎಂದು ತಿಳಸಿದೆ

ಎಲ್ಲಾ ಕೋವಿಡ್ ಸಂಬಂಧಿತ ಸಾವುಗಳಲ್ಲಿ ಈ ಶ್ರಮಾಣ ಹೆಚ್ಚಿರುವುದರಿಂದ ಈ ಪರಿಸ್ತಿತಿ ಗಮನದಲ್ಲಿಟ್ಲುಕೊಂಡು ಈ ವಯಸ್ತಿನವರಿಗೆ ಲಸಿಕೆ ಅಗತ್ತ ಎಂಬುದನ್ನು ಮನಗಂಡು ಕೇಂದ್ರ ಈ ನಿರ್ಧಾರ ತೆಗೆದುಕೊಂಡಿದೆ ಆರೋಗ್ಯ ವಿಭಾಗದ ನೀತಿ ಆಯೋಗದ ಸದಸ್ನ ಡಾ

ಪಾಲ್ ಭಾರತದ ಲಸಿಕೆಗಳು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿವೆ ಲಭ್ಯವಿರುವ ಅಂಕಿ ಅಂಶಗಳ ಪ್ರಕಾರ ಭಾರತೀಯ ಲಸಿಕೆಗಳು ಬ್ರೆಜಿಲ್ ಮತ್ತು ಇಂಗ್ಲೆಂಡ್ನ ವೈರಸ್ಗಳ ವಿರುದ್ದ ಪರಿಣಾಮಕಾರಿಯಾಗಿವೆ ಎಂಬುದು ಖಚಿತವಾಗಿದೆ ಎಂದು ತಿಳಿಸಿದ್ದಾರೆ

ಈಜುಕೊಳ ಸಂಪೂರ್ಣವಾಗಿ ಬಂದ್ ಮಾಡಿ ರಾಜ್ಯ ಸರ್ಕಾರ ಪರಿಷ್ನತ ಮಾರ್ಗಸೂಚಿ ಪ್ರಕಟಿಸಿದೆ ಧರಣಿ ಮುತ್ತರ ನಿಷೇಧಿಸಲಾಗಿದೆ

ರವಿಕುಮಾರ್ ಹೊರಡಿಸಿರುವ ಆದೇಶದಲ್ಲಿ ತಿಳಿಸಿದ್ದಾರೆ

ಆದಾಗ್ಗೂ ತರಗತಿಗಳಿಗೆ ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಲ್ಲ ಎಂದು ಸರ್ಕಾರ ಹೊಸ ಮಾರ್ಗಸೂಚಿಯಲ್ಲಿ ತಿಳಿಸಿದೆ

ಸುಧಾಕರ್ ತಿಳಿಸಿದ್ದಾರೆ ಈ ಕುರಿತು ಟ್ನೀಟ್ ಮಾಡಿರುವ ಅವರು ಕೊರೋನಾ ಸೋಂಕು ಹಿಮ್ನೆಟ್ಟಿಸಲು ಎಲ್ಲರ ಸಹಾರ ಅಗತ್ಯ ಹೀಗಾಗಿ ಲಸಿಕೆ ಹಾಕಿಸಿಕೊಂಡು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳ ಎಂದು ಮನವಿ ಮಾಡಿದ್ದಾರೆ

ದೇತದ ಹಲವು ಭಾಗಗಳಲ್ಲಿ ಸೋಂಕು ಪ್ರಕರಣಗಳು ಹೆಚ್ಚುತ್ತಿದ್ದು

ದೇತಾದ್ಯಂತ ನಡೆಯುತ್ತಿರುವ ಕೋವಿಡ್ ಲಸಿಕಾ ಅಭಿಯಾನವನ್ನು ಅನ್ನಷ್ಟು ತೀವ್ರಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಎಲ್ಲಾ ಸಾರ್ವಜನಿಕ ಹಾಗೂ ಖಾಸಗಿ ಲಸಿಕಾ ಕೇಂದ್ರಗಳನ್ನು ಈ ತಿಂಗಳಲ್ಲಿ ಪ್ರತಿ ದಿನವೂ ತೆರೆಯಲು ನಿರ್ಧರಿಸಿದೆ ಈ ಕುರಿತಂತೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿರುವ ಕೇಂದ್ರ ಸರ್ಕಾರ ಅಧಿಸೂಚಿತ ರಜಾ ದಿನಗಳನ್ನು ಒಳಗೊಂಡಂತೆ ಪ್ರತಿ ದಿನವೂ ಲಸಿಕಾ ಕೇಂದ್ರಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತೆ ಎಲ್ಲಾ ಅಗತ್ಯ ತ್ರಮಗಳನ್ನು ಕೈಗೊಳ್ಳಬೇಕೆಂದು ಸೂಚಿಸಿದೆ ಲಸಿಕೆ ಅಭಿಯಾನದ ವ್ಯಾಪ್ತಿ ಮತ್ತು ವೇಗವನ್ನು ವರ್ಧಿಸಲು ಖಾಸಗಿ ಮತ್ತು ಸಾರ್ವಜನಿಕ ವಲಯವನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದೆ

ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಅಸ್ತಾಂನ ತಮೂಲ್ಮರದಲ್ಲಿ ಚುನಾವಣಾ ಕ್ನಾಲಿ ಉದ್ಲೇತಿಸಿ ಭಾಷಣ ಮಾಡಲಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ನಾಯಕ ಹಾಗೂ ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಷೇತ್ ಬಗೇಲಾ ಅವರು ಬಾರ್ಪೇಟಾ ಮತ್ತು ದೊಂಗಾಯಿಗಾಂವ್ ಜಿಲ್ಲೆಗಳಲ್ಲಿ ಪಲವು ಸಭೆಗಳನ್ನು ನಡೆಸಲಿದ್ದಾರೆ ಈ ಮಧ್ಯೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಕೇರಳದ ತಿರುವನಂತಪುರದಲ್ಲಿ ತಮ್ನ ಪಕ್ಷದ ಅಭ್ಯರ್ಥಿಪರ ಬಿರುಸಿನ ಪ್ರಚಾರ ನಡೆಸಿದರು ಕಾರ್ಯವಟ್ಟಂ ಗ್ರೀನ್ ಫೀಲ್ಡ್ ಮೈದಾನದಲ್ಲಿ ನಡೆದ ಎನ್ಡಿಎ ಚುನಾವಣಾ ರ್ಕಾಲಿಯಲ್ಲಿ ಮಾತನಾಡಿದ ಅವರು ಆಡಳಿತರೂಢ ಎಲ್ಡಿಎಫ್ ಮತ್ತು ಶ್ರತಿಪಕ್ಷವಾಗಿರುವ ಯುಡಿಎಫ್ಗಳು ಆಡಳಿತವನ್ನು ದುರುಪಯೋಗಪಡಿಸಿ ಕೊಂಡಿದ್ದು ಪ್ರಪ್ಲಾಚಾರದಲ್ಲಿ ತೊಡಗಿದೆ ಎಂದು ಟೀಕೆ ವ್ಯಕ್ತಪಡಿಸಿದರು ಕೇರಳದಲ್ಲಿರುವ ಎಡ ಸರ್ಕಾರ ಜನರ ಆತೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿವೆ ಹಾಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಎನ್ಡಿಎ ಮೈತ್ರಿಕೂಟ ಸೂಕ್ತವಾಗಿದೆ ಎಂಬುದನ್ನು ಜನತೆ ಗುರುತಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಹೇಳದರು

ಚೀನಾದೊಂದಿಗೆ ಗಡಿ ನಿಯಂತ್ರಣ ರೇಖೆಗೆ ಸಂಬಂಧಿಸಿದಂತೆ ಮಾಧ್ಯಮಗಳ ಪ್ರಕ್ಷೆಗೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರದ ಸಚಿವಾಲಯಗಳ ವಕ್ತಾರ ಅರಿಂದಮ್ ಬಾಗ್ಟಿ ಪೂರ್ವ ಲಾಡಕ್ನಲ್ಲಿ ವಾಸ್ತವ ಗಡಿ ನಿಯಂತ್ರಣ ರೇಬೆಯುದ್ದಕ್ಕೂ ಉಳಿದಿರುವ ಸಮಸ್ಥೆಗಳನ್ನು ಎರಡೂಕಡೆಯವರು ಶೀಘವಾಗಿ ಪರಿಹರಿಸಬೇಕು ಎಂಬುದಕ್ಷೆ ಉಭಯ ದೇಶಗಳ ಒಮ್ನತವಿದೆ ಪ್ಯಾಂಗೋಂಗ್ ಸರೋವರ ಪ್ರದೇಶದಲ್ಲಿನ ಸೇನೆ ಹಿಂತೆಗೆತ ಮಪತ್ತದ ಹೆಜ್ಜೆಯಾಗಿದೆ ಇದೇ ರೀತಿ ಇತರ ಸಮಸ್ಟೆಗಳನ್ನು ಮಾತುಕತೆ ಮೂಲಕ ಪರಿಹರಿಸಿಕೊಳ್ಳಲಾಗುವುದು ಎಂದು ಹೇಳದ್ದಾರೆ

ಜಿ ವಿಭಾಗದಲ್ಲಿ ಭಾರತದ ಸವಾಲು ಮುನ್ನಡೆಸಲಿದ್ದಾರೆ